ಲೋಕಸಭೆ ಇಂದು ಬೆಳಿಗ್ಗೆ ಸಮಾವೇಶಗೊಳ್ಳುತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಆರಂಭವಾಯಿತು ಸಭಾಧ್ಯಕ್ಷ ಓಂಬಿರ್ಲಾ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಮೇಲಿಂದಮೇಲೆ ಮನವಿ ಮಾಡಿದರೂ ಗದ್ದಲ ನಿಯಂತ್ರಣಕ್ಕೆ ಬರಲಿಲ್ಲ ಪ್ರಶ್ನೋತ್ತರ ಅವಧಿಯ ನಂತರ ಪ್ರತಿಪಕ್ಷಗಳ ಬೇಡಿಕೆಯ ಬಗ್ಗೆ ಗಮನಿಸುವುದಾಗಿ ಅವರು ನೀಡಿದ ಹೇಳಿಕೆಯನ್ನು ಸದಸ್ಯರು ಪರಿಗಣಿಸಲಿಲ್ಲ

ರಾಜ್ಯಸಭೆಯಲ್ಲೂ ದೆಹಲಿ ಹಿಂಸಾಚಾರ ವಿಷಯ ಪ್ರತಿಧ್ವನಿಸಿತು ಕಲಾಪ ಆರಂಭವಾಗುತಿದ್ದಂತೆಯೇ ಹಣಕಾಸು ಸಚಿವಾಲಯದ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ತಮ್ಮ ಇಲಾಖೆಗೆ ಸಂಬಂಧಿಸಿದ ವಿಷಯ ಮಂಡನೆಗೆ ಮುಂದಾದಾಗ ಕಾಂಗ್ರೆಸ್ ಪಕ್ಷದ ಕೆಲವು ಸದಸ್ಯರು ಗದ್ದಲ ಆರಂಭಿಸಿದರು ದೆಹಲಿ ವಿಧಾನಸಭೆ ಚುನಾವಣೆಯ ವೇಳೆ ಅನುರಾಗ್ ಠಾಕೂರ್ ಮಾಡಿದ್ದ ಭಾಷಣದ ಬಗ್ಗೆ ಪ್ರಸ್ತಾಪಿಸಿದರು ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಸಭಾಪತಿ ಎಂ

ಬಿಜೆಪಿ ಸಂಸದರು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮತ್ತು ಏಕತೆಯ ರಕ್ಷಣೆಗೆ ಆದ್ಯ ಗಮನ ನೀಡಬೇಕು ದೇಶದ ಅಭಿವೃದ್ದಿಗೆ ಇವುಗಳು ಅತ್ಯಗತ್ಯವೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ದೆಹಲಿಯಲ್ಲಿ ಇಂದು ಬೆಳಿಗ್ಗೆ ನಡೆದ ಬಿಜೆಪಿ ಸಂಸದೀಯ ಸಭೆಯಲ್ಲಿ ಪ್ರಧಾನಿ ಪಕ್ಷದ ಸಂಸದರಿಗೆ ಈ ಸೂಚನೆ ನೀಡಿದ್ದಾಗಿ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ಹಾದ್ ಜೋಶಿ ಸಭೆಯ ನಂತರ ಸುದ್ದಿಗಾರರಿಗೆ ತಿಳಿಸಿದರು ಕೆಲವು ನಾಯಕರು ಪಕ್ಷದ ಹಿತಾಸಕ್ತಿಗೆ ಹೆಚ್ಚಿನ ಗಮನ ನೀಡುತ್ತಿದ್ದಾರೆ ಆದರೆ ದೇಶದ ಹಿತಾಸಕ್ತಿಗೆ ಆದ್ಯತೆ ಅಗತ್ಯ ಎಂದು ಪ್ರಧಾನಿ ತಿಳಿಸಿದ್ದಾಗಿ ಜೋಶಿ ಹೇಳಿದರು ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ನಾಲ್ವರು ಅಪರಾಧಿಗಳ ಪೈಕಿ ಒಬ್ಬನಾದ ಪವನ್ ಗುಪ್ತಾ ಸಲ್ಲಿಸಿರುವ ಕ್ಷಮದಾನ ಮನವಿಯನ್ನು ತಿರಸ್ಕರಿಸುವಂತೆ ದೆಹಲಿ ಸರ್ಕಾರ ಶಿಫಾರಸ್ಸು ಮಾದಿದೆ ಕೇಂದ ಗ್ವಹ ಸಚಿವಾಲಯದಿಂದ ರವಾನೆಯಾದ ಈ ಅರ್ಜಿ ತಲುಪಿದ ಕೆಲವೇ ನಿಮಿಷದಲ್ಲಿ ದೆಹಲಿ ಸರ್ಕಾರದ ಶಿಫಾರಸ್ಸು ಹೊರಬಿದ್ದಿತು ತನ್ನ ಶಿಫಾರಸ್ಸನ್ನು ದೆಹಲಿ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ಗೆ ಕಳುಹಿಸಿದೆ ನಿನ್ಲೆ ಪವನ್ ಗುಪ್ತಾ ಸಲ್ಲಿಸಿರುವ ಕ್ಷಮಾದಾನ ಅರ್ಜಿ ಗ್ವಹ ಸಚಿವಾಲಯಕ್ಷೆ ತಲುಪಿದ್ದು ಅದನ್ತು ಸೂಕ್ಷ ನಿರ್ಧಾರಕ್ಕಾಗಿ ರಾಷ್ಟ್ರಪತಿಯವರಿಗೆ ರವಾನಿಸಲಾಗುವುದು ನಿನ್ನೆ ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯ ನಿರ್ಭಯಾ ಪ್ರಕರಣದ ನಾಲ್ವರು ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಜಾರಿಯನ್ನು ಮುಂದಿನ ಆದೇಶದವರೆಗೆ ಮುಂದೂಡಿದೆ ಈ ಮೊದಲು ನಿಗದಿಯಾಗಿದ್ದಂತೆ ಈ ಮೊದಲು ನಾಲ್ವರು ಅಪರಾಧಿಗಳಿಗೆ ಇಂದು ಬೆಳಿಗ್ಗೆ ಮರಣದಂಡನೆ ಶಿಕ್ಷೆ ಜಾರಿಯಾಗಬೇಕಾಗಿತ್ತು

ಪ್ರಕರಣದ ಬಗ್ಗೆ ಒಂದು ನೂರು ದಿನ ಸತತ ವಿಚಾರಣೆ ನಡೆಸಿದ ರಾಂಚೆಯ ಫಾಸ್ಟ್ ಟ್ರಾಕ್ ನ್ಯಾಯಾಲಯ ಈ ತೀರ್ಪನ್ನು ನೀಡಿದೆ ಟ್ಲಿಟ್ಸರ್ ಫೇಸ್ಬುಕ್ ಯು ಟ್ಯೂಬ್ ಮತ್ತು ಇನ್ಸ್ಲಾಗ್ರಾಂನಂತಹ ಎಲ್ಲ ಸಾಮಾಜಿಕ ವೇದಿಕೆಗಳಿಂದ ಹೊರಹೋಗಲು ತಾವು ಯೋಚಿಸುತ್ತಿರುವುದಾಗಿ ಪ್ರಧಾನಮಂತ್ರಿ ನರೇಂದ ಮೋದಿ ಹೇಳಿದ್ದಾರೆ ತಮ್ಮ ಕನಸಿನ ದೇಶಾಭಿವೃದ್ಧಿಯನ್ನು ಸಾಮಾಜಿಕ ಜಾಲತಾಣದಿಂದ ದೂರವಾಗಿರಿಸ ಬಯಸುವುದಾಗಿ ನಿನ್ನೆ ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ರಧಾನಿ ಬರೆದಿದ್ದಾರೆ ಸಂದೇಶ ರವಾನಿಸಿದ ಕೆಲ ನಿಮಿಷಗಳಲ್ಲೇ ಟ್ವಿಟ್ಸರ್ನಲ್ಲಿ ಜನರು ನೋ ಸರ್ ಎಂಬ ಪ್ರತಿಕ್ರಿಯೆಯನ್ನು ನೀಡಲಾರಂಭಿಸಿದರು

ಬರಾಕ್ ಒಬಾಮಾ ಮತ್ತು ಡೊನಾಲ್ಗ್ ಟ್ರಂಪ್ ಮೊದಲೆರಡು ಸ್ಥಾನ ಪಡೆದಿದ್ದಾರೆ

ದೆಹಲಿಯ ಓರ್ವ ವ್ಯಕ್ತಿ ಹಾಗೂ ತೆಲಂಗಾಣದ ಮತ್ತೋರ್ವ ವ್ಯಕ್ತಿಯಲ್ಲಿ ಸೋಂಕು ಖಚಿತವಾಗಿದೆ ದೆಹಲಿಯಲ್ಲಿ ಪತ್ತೆಯಾದ ಸೋಂಕಿತ ವ್ಯಕ್ತಿ ಇಟಲಿಯಿಂದ ಹಿಂತಿರುಗಿದ್ದಾನೆ ತೆಲಂಗಾಣದ ವ್ಯಕ್ತಿ ದುಬೈನಿಂದ ವಾಪಸ್ ಆಗಿದ್ದಾರೆ ಇಬ್ಬರ ಪರಿಸ್ತಿತಿಯೂ ಸ್ಥಿರವಾಗಿದ್ದು ಅವರ ಬಗ್ಗೆ ತೀವ್ರ ನಿಗಾ ವಹಿಸಲಾಗಿದೆ ಕೊರೋನಾ ವೈರಸ್ನಿಂದಾಗಿ ಉದ್ಬವಿಸುವ ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಮತ್ತು ಈ ಪ್ರಕರಣಗಳ ಮೇಲೆ ಸಂಬಂಧಿತ ಸಚಿವರುಗಳ ತಂದ ನಿರಂತರವಾಗಿ ನಿಗಾ ವಹಿಸುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ

ನಿನ್ನೆ ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವರು ಜನರು ಇರಾನ್ ಜಪಾನ್ ದಕ್ಷಿಣ ಕೊರಿಯಾ ಮತ್ತು ಸಿಂಗಾಪುರ್ನಂತಹ ದೇಶಗಳಿಗೆ ಪ್ರವಾಸ ಮಾಡಕೂಡದು ಎಂದು ಸಲಹೆ ನೀಡಿದರು ಜನರು ಆತಂಕಕ್ಕೆ ಒಳಗಾಗದೆ ಜ್ವರ ಗಂಟಲುನೋವು ಅಥವಾ ಯಾವುದೇ ಉಸಿರಾಟದ ತೊಂದರೆ ಕಂಡುಬಂದಲ್ಲಿ ಹತ್ತಿರದ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಕೂಡ ಡಾ ಹರ್ಷವರ್ಧನ್ ಸಲಹೆ ನೀಡಿದರು

ಚೀನಾದಲ್ಲಿ ನಿನ್ನೆ ನೀಡಲಾಗಿರುವ ಅಧಿಕೃತ ಮಾಹಿತಿಯಂತೆ ಕೊರೋನಾ ಸೋಂಕು ಆರಂಭವಾದಾಗಿನಿಂದ ಇದುವರೆಗೆ ಆ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಇಳಿಮುಖವಾಗುತ್ತಿದೆ

ವಿದೇಶಾಂಗ ವ್ಯಾಪಾರ ನಿರ್ದೇಶನಾಲಯ ಈ ಬಗ್ಗೆ ಅಧಿಸೂಚನೆ ಹೊರಡಿಸಿದೆ ಈ ನಿರ್ಧಾರವು ರೈತರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟ್ವೀಟರ್ನಲ್ಲಿ ತಿಳಿಸಿದ್ದಾರೆ ನೊಯ್ಲಾದ ಗೌತಮ್ ಬುದ್ಧನಗರ್ವನ್ನು ತಮ್ಮ ಸರ್ಕಾರ ಸ್ಮಾರ್ಟ್ಸಿಟಿಯಾಗಿ ಅಭಿವೃದ್ದಿ ಪಡಿಸಲಿದೆ ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿಆದಿತ್ಯನಾಥ್ ಹೇಳಿದ್ದಾರೆ

ನಿರ್ಮಾಣ ಹಂತದಲ್ಲಿರುವ ಜೇವರ್ ವಿಮಾನ ನಿಲ್ಲಾಣ ಈಗ ಹಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಯುವಕರ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಮತ್ತು ನೂತನ ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಬಲಪಡಿಸಲು ಇತ್ತೀಚೆಗೆ ಪೊಲೀಸ್ ಆಯುಕ್ತರ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು ಒಂದು ವಾರ ಅವಧಿಯ ಏಕಂ ಫೆಸ್ಟ್ ನಿನ್ನೆ ನವದೆಹಲಿಯಲ್ಲಿ ಆರಂಭವಾಯಿತು ಈ ಉತ್ಸವ ದಿವ್ಯಾಂಗ ಕಲಾವಿದರ ಮತ್ತು ಉದ್ಯಮಿಗಳ ಕಲಾವಂತಿಕೆ ಹಾಗೂ ಉತ್ಪನ್ನಗಳಿಗೆ ಪ್ರೋತ್ಪಾಹವನ್ನು ನೀಡುವ ಉದ್ದೇಶ ಹೊಂದಿದೆ

ಬಾಂಗ್ಲಾದೇಶದ ಬೌದ್ದ ಕ್ರಿಸ್ಟಿ ಪ್ರಚಾರ್ ಸಂಘದ ನಾಯಕರಾಗಿದ್ದ ಸಂಘನಾಯಕ ಸುದ್ದಾನಂದ ಮಹತೆರೊ ಥಾಕಾದಲ್ಲಿ ಇಂದು ಬೆಳಿಗ್ಗೆ ನಿಧನ ಹೊಂದಿದರು

ಕೊರೋನಾ ವ್ವೆರಾಣು ಸೋಂಕು ಹಲವು ದೇಶಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಬರುವ ತಿಂಗಳು ಮಲೇಷ್ಯಾದಲ್ಲಿ ನಡೆಯಬೇಕಾಗಿದ್ದ ಅಜ್ಲಾನ್ ಶಾ ಕಪ್ ಹಾಕಿ ಪಂದ್ಯಾವಳಿಯನ್ನು ಸೆಪ್ಸೆಂಬರ್ಗೆ ಮುಂದೂಡಲಾಗಿದೆ ಇದು ಅಂತಾರಾಷ್ಟೀಯ ವಲಯದಲ್ಲಿ ನಡೆಯುವ ಪ್ರಮುಖವಾದ ಪುರುಷರ ವಾರ್ಷಿಕ ಹಾಕಿ ಪಂದ್ಯಾವಳಿಯಾಗಿದೆ